ಮೂರನೇ ಹಂತದ ಲಸಿಕಾ ಅಭಿಯಾನದಲ್ಲೂ ಲಸಿಕೆ ಉಚಿತ ವಿತರಣೆ ಮುಂದುವರಿಯಲಿದೆ ಕೇಂದ್ರ ಆರೋಗ್ನ ಸಚವ ಡಾ

ಐಪಿಎಲ್ ಕ್ರಿಕೆಟ್ ಅಪಮದಾಬಾದ್ನಲ್ಲಿಂದು ಸಂಜೆ ಪಂಜಾಬ್ ಕಿಂಗ್ತ್ ಕೋಲ್ಕೊತಾ ನೈಟ್ ರೈಡರ್ಸ್ ನಡುವೆ ಮುಖಾಮುಖಿ

ಈ ವಯೋಮಾನದವರಿಗೆ ಬಾಸಗಿ ಲಸಿಕಾ ಕೇಂದ್ರಗಳಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತಿದೆ ಆರೋಗ್ತ ಸೇತು ಆಪ್ ಇಲ್ಲವೆ ಕೋವಿನ್ ಡಾಟ್ ಗೌ ಡಾಟ್ ಇನ್ ನಲ್ಲಿ ನೋಂದಣಿ ಮಾಡಿಕೊಂಡರಿಗೆ ಮಾತ್ರ ಲಸಿಕೆ ನೀಡಲು ಕ್ಷೆಗೊಳ್ಟಲಾಗಿದೆ ಭಾರತೀಯ ವಾಯುಪಡೆ ದೇಶದಲ್ಲಿ ವೈದ್ಯಕೀಯ ಆಮ್ಲಜನಕ ಪೂರೈಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದು ಕೇಂದ್ರ ಗೃಪ ಸಚಿವಾಲಯ ಹೇಳಿದೆ ಗೃಹ ಸಚಿವಾಲಯದ ಸಮಸ್ವಯದೊಂದಿಗೆ ಭಾರತೀಯ ವಾಯುಪಡೆ ನಿನ್ನೆ ಉದಯಪುರದಿಂದ ಗುಜರಾತ್ನ ಜಾಮ್ ನಗರಕ್ಕೆ ಅಕ್ಷಿಜನ್ ಸಿಲಿಂಡರ್ಗಳನ್ನು ಸಾಗಾಣಿಕೆ ಮಾಡಿದೆ ರಸ್ತೆ ಮೂಲಕ ಬಂದ ಮೊದಲ ಟ್ಯಾಂಕರ್ಅನ್ನು ಮೂರು ಗಂಟೆಗಳಲ್ಲಿ ಬಾಲಗೊಳಿಸಿ ಸಿಲಿಂಡರ್ಗಳನ್ನು ಮರು ತುಂಬಿಸಲು ಅವುಗಳನ್ನು ಜಾಮ್ ನಗರಕ್ಕೆ ವಿಮಾನದಲ್ಲಿ ಸಾಗಿಸಲಾಗಿದೆ

ಪ್ಲಿಮ ಬಂಗಾಳದಲ್ಲಿ ಏಳನೇ ಹಂತದ ವಿಧಾನಸಭಾ ಚುನಾವಣೆ ಇಂದು ನಡೆಯುತ್ತಿದ್ಲು ಮತದಾನ ಸುಗಮವಾಗಿ ಸಾಗುತ್ತಿದೆ

ಮತಗಟ್ಟೆಗಳ ಮುಂದೆ ಜನರು ಸಾಲುಗಟ್ಟಿ ನಿಂತಿರುವ ದೃಶ್ಲಗಳು ಸಾಮಾನ್ಲವಾಗಿ ಕಂಡುಬರುತ್ತಿದೆ

ಚುನಾವಣೆ ನಡೆಯುವ ಮಾಲ್ಲಾ ಮುರ್ತಿದಾಬಾದ್ ಮತ್ತು ದಕ್ಷಿಣ ದಿನಾಜ್ವುರ್ ಜಿಲ್ಲೆಗಳು ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಕಾರಣ ಮತದಾನ ಸಂದರ್ಭದಲ್ಲಿ ಒಳನುಸುಳುಕೋರರ ದಾಳ ಸಾಧ್ಯತೆ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ

ರಾಜ್ಞಗಳು ಹಾಗೂ ಕೇಂದ್ರಾಡಳತ ಪ್ರದೇಶಗಳು ಲಸಿಕೆ ನೀಡಿಕೆ ಪ್ರಕ್ರಿಯೆಯನ್ನು ಮುಂದುವರಿಸಲಿವೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಫೇಸ್ಬುಕ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ

ಮುಖ್ಯಮಂತ್ರಿ ಅರವಿಂದ ಕೇಜ್ರೀವಾಲ್ ದೆಹಲಿಯಲ್ಲಿಂದು ಸುದ್ಲಿಗೋಷ್ಲಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಕೃಷ್ಣಮೂರ್ತಿ ಸಂತಾನಮ್ ಅವರ ನಿಧನಕ್ಕೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೊಡುಗೆಗಾಗಿ ಅವರು ಸದಾ ಸ್ಪರಣೀಯರಾಗಿರುತ್ತಾರೆ ಎಂದು ಸಚಿವರು ತಮ್ನ ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಂತಾನಮ್ ಅವರು ಡಿ ಆರ್ ಡಿ

ಎ

ವಿದೇಶಾಂಗ ಸಚವ ಡಾ

ಜೈಶಂಕರ್ ಡಾ

ಸಂತಾನಮ್ ಅವರ ನಿಧನಕ್ಷೆ ಶೋಕ ವ್ಯಕ್ಷಪಡಿಸಿದ್ದಾರೆ ಟ್ಲೀಟ್ನಲ್ಲಿ ಅವರು ರಕ್ಷಣಾ ಸಂಶೋದನೆ ಹಾಗೂ ಅಭಿವೃದ್ದಿ ಸಂಸ್ಥೆ ಅಣುಶಕ್ತಿ ಇಲಾಖೆ ಮತ್ತು ರಕ್ಷಣಾ ಅಧ್ಯಯನ ಸಂಸ್ಥೆಗಳಲ್ಲಿ ಸಂತಾನಮ್ ಅವರು ಕಾರ್ಯ ನಿರ್ವಹಿಸಿದ್ದರು

ವಿದೇಶಾಂಗ ಇಲಾಖೆಯ ಒಂದು ಪೀಳಿಗೆಗೆ ಆಡಳಿತ ಮತ್ತು ರಪ್ತು ನಿಯಂತ್ರಣ ಕುರಿತು ಜ್ವಾನ ಹಂಚಿದ್ದರು ಎಂದು ಜೈಶಂಕರ್ ತಿಳಿಸಿದ್ದಾರೆ

ಯೋನ್ ಯೊ ಜುಂಗ್ ಮಿನಾರಿ ಚಲನಚಿತ್ರದ ತಮ್ನ ಅಭಿನಯಕ್ಕಾಗಿ ಅತ್ಯತ್ತಮ ಪೋಷಕ ಕಲಾವಿದೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜುಡಾಸ್ ಅಂಡ್ ದ ಬ್ಲಾಕ್ ಮಿಸ್ಟೈ ಚಲನಚಿತ್ರದ ಅಭಿನಯಕ್ಷಾಗಿ ಡೇನಿಲ್ ಕಾಲುಯ ಅತ್ಯುತ್ತಮ ಪೋಷಕ ಕಲಾವಿದ ಪ್ರಶಸ್ತಿಯನ್ನು ತಮ್ನದಾಗಿಸಿಕೊಂಡಿದ್ದಾರೆ ಅತ್ತುತ್ತಮ ಚಿತ್ರಕಥೆಗಾಗಿ ಎಂಬ್ರಾಲ್ಡ್ ಫೆನ್ನೆಲ್ಲ್ ತಮ್ಮ ಚೊಚ್ಚಲ ಆಸ್ಕರ್ ಮುಡಿಗೇರಿಸಿಕೊಂಡಿದ್ದಾರೆ ದ ಫಾದರ್ ಅಳವಡಿಸಿಕೊಂಡ ಅತ್ತುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಗೆದ್ದಿದೆ ಅತ್ಯುತ್ತಮ ಅಂತಾರಾಷ್ಲೀಯ ಚಲನಚಿತ್ರವೆಂಬ ಗೌರವಕ್ಕೆ ಡೆನ್ನಾರ್ಕ್ಷ ಅನದರ್ ರೌಂಡ್ ಪಾತ್ರವಾಗಿದೆ

ಲಾಸ್ ಏಂಜಲೀಸ್ ನ ಡಾಲ್ಪಿ ಥಿಯೇಟರ್ ಪಾಗೂ ಯೂನಿಯನ್ ಸ್ವೇಷನ್ ಎರಡು ವೇದಿಕೆಗಳಲ್ಲಿ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗುತ್ತಿದೆ